ಕೋವಿಡ್ ನಿರ್ಬಂಧಗಳ ನಡುವೆ ಮುಂಗಾರು ಸಂಸತ್ ಅಧಿವೇಶನಕ್ಕೆ ಸಿದ್ದತೆ ಆರಂಭ ಈ ತಿಂಗಳ ಮೂರನೇ ವಾರದೊಳಗೆ ಕಾರ್ಯಗಳನ್ನು ಪೂರ್ಣಗೊಳಿಸುವಂತೆ ರಾಜ್ಯಸಭಾ ಸಭಾಪತಿ ಎಂ

ಕರ್ನಾಟಕದ ವಿವಿಧೆಡೆ ಧಾರಾಕಾರ ಮಳೆ ಮುಂದುವರಿಕೆ ಹಲವೆಡೆ ಸಾಮಾನ್ಯ ಜನ ಜೀವನ ಅಸ್ತವ್ಯಸ್ಥ ಕೋವಿಡ್ ಹಿನ್ನೆಲೆಯಲ್ಲಿ ಮುಂದಿನ ಸಂಸತ್ ಅಧಿವೇಶನ ಅನೇಕ ಪ್ರಥಮಗಳಿಗೆ ಸಾಕ್ಷಿಯಾಗಲಿದೆ ಸದ್ಯ ಜಾರಿಯಲ್ಲಿರುವ ನಿರ್ಬಂಧಗಳನ್ನು ಅನುಸರಿಸಿ ಮುಂಗಾರು ಅಧಿವೇಶನಕ್ಕೆ ಎರಡೊ ಸದನಗಳ ಚೇಂಬರ್ಗಳು ಮತ್ತು ಗ್ಯಾಲರಿಗಳನ್ನು ಬಳಸಿಕೊಳ್ಳಲು ರಾಜ್ಯಸಭಾ ಸಭಾಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಅವರು ನಿರ್ಧರಿಸಿದ್ದಾರೆ ಈ ತಿಂಗಳ ಮೂರನೇ ವಾರದೊಳಗೆ ಸಿದ್ದತೆಗಳನ್ನು ಮಾಡಿಕೊಳ್ಳುವಂತೆ ಎಂ ವೆಂಕಯ್ಯನಾಯ್ದು ಸೂಚಿಸಿದ್ದಾರೆ ಕಳೆದ ಎರಡು ವಾರಗಳಿಂದ ರಾಜ್ಯಸಭಾ ಸಚಿವಾಲಯ ಸಿದ್ದತೆಗಳಲ್ಲಿ ತೊಡಗಿದೆ ಎರಡೂ ಸದನಗಳಲ್ಲಿ ಸದಸ್ಯರು ಆಸೀನರಾಗಲು ಚೇಂಬರ್ಸ್ ಮತ್ತು ಗ್ಯಾಲರಿಗಳನ್ನು ಬಳಸಿಕೊಳ್ಳಲಾಗುವುದು

ವ್ಯಕ್ತಿಗತ ಅಂತರ ಕಾಪಾಡಲು ಮೊದಲ ಸಾಲು ಖಾಲಿ ಬಿಡಲಾಗುತ್ತದೆ ಕಲಾಪಗಳ ವೇಳೆ ಕಾಗದ ಪತ್ರಗಳ ಬಳಕೆ ಕಡಿಮೆ ಮಾಡುವಂತೆಯೂ ವೆಂಕಯ್ಯನಾಯ್ದು ಸಚಿವಾಲಯದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಒಡಿಶಾ ರಾಜ್ಯ ಭಾರತದ ಸಮಗ್ರ ಉಕ್ಕು ಉದ್ದಿಮೆಯ ಕೇಂದ್ರ ಬಿಂದುವಾಗಲಿದೆ ದೇಶೀಯ ಉಕ್ಕು ಉದ್ಯಮ ವಲಯದ ಅಭಿವೃದ್ದಿಯನ್ನು ಚುರುಕುಗೊಳಿಸುವುದು ಮತ್ತು ಒಡಿಶಾವನ್ನು ಉಕ್ಕು ಉದ್ಯಮದ ಪ್ರಗತಿಗಾಗಿ ರೂಪಿತವಾಗಿರುವ ಪೂರ್ವೋದಯ ಅಭಿಯಾನದ ಕೇಂದ್ರವನ್ನಾಗಿ ಅಭಿವೃದ್ದಿಪಡಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಕೇಂದ್ರ ಉಕ್ಕು ಖಾತೆಯ ಸಚಿವ ಧರ್ಮೇಂದ್ರ ಪ್ರಧಾನ್ ಸರಣಿ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಐದು ಲಕ್ಷ ಕೋಟಿ ರೂಪಾಯಿ ಮೂಲ ಬಂಡವಾಳದೊಂದಿಗೆ ಒಂದು ನೂರು ಮಿಲಿಯನ್ ಟನ್ ಉತ್ಪಾದನಾ ಸಾಮರ್ಥ್ಯದ ಉಕ್ಕು ಉದ್ದಿಮೆ ಜಾಲವನ್ನು ಒದಿಶಾದಲ್ಲಿ ಆರಂಭಿಸಲಾಗುವುದು ಎಂದರು ಸಚಿವರು ತಿಳಿಸಿದ್ದಾರೆ

ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೂ ಈ ಉದ್ದೇಶ ದೊಡ್ಡ ಕೊಡುಗೆಯಾಗಲಿದೆ ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮಾಹಿತಿ ನೀಡಿದ್ದಾರೆ ದೇಶಾದ್ಯಂತ ಸಿಮೆಂಟ್ ಕಾರ್ಖಾನೆಗಳಿಗೆ ಅಗ್ಗದ ದರದಲ್ಲಿ ಭಾರೀ ಪ್ರಮಾಣದ ಹಾರು ಬೂದಿ ಒದಗಿಸುವ ಸಲುವಾಗಿ ರಾಷ್ಟ್ರೀಯ ಶಾಖೋತ್ವನ್ನ ವಿದ್ಯುತ್ ನಿಗಮ ಎನ್ಟಿಪಿಸಿ ವಿನೂತನ ಮೂಲಸೌಕರ್ಯವನ್ನು ಅಭಿವೃದ್ದಿಪಡಿಸಿದೆ ಉತ್ತರ ಪ್ರದೇಶದ ರಿಹಾಂದ್ ಯೋಜನಾ ಘಟಕದಲ್ಲಿ ಈ ಸೌಕರ್ಯವನ್ನು ಸ್ಡಾಪಿಸಲಾಗಿದೆ ವಿದ್ಯುತ್ ಉತ್ಪಾದನಾ ಘಟಕಗಳಿಂದ ದೊರೆಯುವ ಹಾರು ಬೂದಿಯ ಸಂಪೂರ್ಣ ಬಳಕೆಗೆ ಅನುವಾಗುವಂತೆ ಎನ್ಟಿಪಿಸಿ ಬದ್ದತೆಯೊಂದಿಗೆ ಈ ಸೌಕರ್ಯವನ್ನು ಅಭಿವೃದ್ದಿಪದಿಸಿರುವುದಾಗಿ ವಿದ್ಯುತ್ ಸಚಿವಾಲಯ ತಿಳಿಸಿದೆ ಇದರಿಂದ ದುರ್ಗಮ ಪ್ರದೇಶಗಳಲ್ಲಿರುವ ಸಿಮೆಂಟ್ ಉತ್ಪಾದನಾ ಘಟಕಗಳಿಗೆ ಹಾರು ಬೂದಿಯ ಸುಗಮ ಸಾಗಾಟದ ನೂತನ ಯುಗಾರಂಭವಾಗುವುದಲ್ಲದೆ ಹಾರು ಬೂದಿಯ ಬಳಕೆಗೆ ನೆರವಾಗಲು ವಿದ್ಯುತ್ ಫಟಕಗಳಿಗೂ ನೆರವಾಗಲಿದೆ

ಮಣಿಪುರದಲ್ಲಿ ಭಾರತೀಯ ರೈಲ್ವೆ ವಿಶ್ವದ ಅತಿ ಎತ್ತರದ ಸೇತುವೆಯನ್ನು ನಿರ್ಮಿಸಲಿದೆ ನೋನಿ ಸಮೀಪದ ಇಜಯ್ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗಲಿರುವ ಈ ಸೇತುವೆ ಅತ್ಯದ್ಬುತ ತಾಂತ್ರಿಕತೆಗೆ ಸಾಕ್ವಿಯಾಗಲಿದೆ

ಈ ಯೋಜನೆ ಜಿರಿಬಾಮ್ ತುಪುಲ್ ಇಂಫಾಲ ನಡುವಿನ ಬ್ರಾಡ್ಗೇಜ್ ಮಾರ್ಗದ ಭಾಗವಾಗಿದೆ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಸಿಆರ್ಫಿಎಫ್ ಮತ್ತು ಪೊಲೀಸ್ರನ್ನೊ ಳಗೊಂಡ ಜಂಟಿ ನಾಕ ಪಡೆಯ ಮೇಲೆ ಭಯೋತ್ಪಾದಕರು ನಡೆಸಿರುವ ಗುಂಡಿನ ದಾಳಿಯಲ್ಲಿ ಜಮ್ಮು ಕಾಶ್ಮೀರದ ಓರ್ವ ಪೊಲೀಸ್ ಹಾಗೂ ಸಿಆರ್ಫಿಎಫ್ನ ಯೋಧರು ಹುತಾತ್ಮರಾಗಿದ್ದಾರೆ ಉಗ್ರರರ ಪತ್ತೆಗಾಗಿ ಭದ್ರಾತಾ ಪಡೆಗಳು ಇದೀ ಪ್ರದೇಶವನ್ನು ಸುತ್ತುವರೆದಿದ್ದು ಶೋಧಕಾರ್ಯ ಮುಂದುವರೆಸಿದ್ದಾರೆ ಘಟನೆ ಕುರಿತು ಮಾಹಿತಿ ನೀಡಿರುವ ಕಾಶ್ಮೀರ ವಲಯ ಇನ್ಸ್ಪೇಕ್ಸರ್ ಜನರಲ್ ವಿಜಯ್ಕುಮಾರ್ ದಾಳಿಯನ್ನು ಲಷ್ಕರಿ ಎ ತೋಯ್ಬಾ ನಡೆಸಿರುವ ಶಂಕೆ ಇದೆ ಮೂವರು ಭಯೋತ್ಪಾದಕರು ತಪಾಸಣಾ ಶಿಬಿರದ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ದಾಳಿಗೆ ಕಾರಣರಾದ ಭಯೋತ್ಪಾದಕರಿಗೆ ತಕ್ಕ ಉತ್ತರ ನೀಡಲಾಗುವುದು ಎಂದು ಹೇಳಿದ್ದಾರೆ

ಸೋಂಕಿನಿಂದ ಸಾವನ್ನಪ್ಪಿದವರ ಸಂಖ್ಯೆ

ಕರ್ನಾಟಕದ ವಿವಿಧೆಡೆ ಧಾರಾಕಾರ ಮಳೆ ಮುಂದುವರಿದಿದ್ಲು ಹಲವೆಡೆ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಪಾಂಡ್ರಿ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಾಂಡ್ರಿ ನದಿಪಾತ್ರದಲ್ಲಿರುವ ಶಿವಥಾಣ ರೈಲು ನಿಲ್ದಾಣದ ಬಳಿ ನದಿ ನೀರಿನ ಸೆಳೆತಕ್ಕೆ ಹಳಿ ಪಕ್ಕದ ಭೂಮಿ ಕುಸಿತಗೊಂದು ಹಳಿಗೆ ಹಾನಿ ಉಂಟಾಗಿದೆ ಲೋಂಡಾ ಹುಬ್ಬಳ್ಳಿ ಮಾರ್ಗದಲ್ಲಿರುವ ಶಿವಥಾಣ ರೈಲು ನಿಲ್ದಾಣದ ಬಳಿ ರೈಲು ತೆರಳಿದ ಕೆಲವೇ ಗಂಟೆಗಳಲ್ಲಿ ಭೂಕುಸಿತ ಸಂಭವಿಸಿದ್ದು ಭಾರೀ ಅನಾಹುತ ತಪ್ಪಿದಂತಾಗಿದೆ

ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಭಾಷಾ ಅನುವಾದಗಳು ಪ್ರತಿ ರಾಜ್ಯಗಳ ಬಾನುಲಿ ಕೇಂದ್ರಗಳಿಂದ ಬಿತ್ತರವಾಗುವುದು ಸಾರ್ವಜನಿಕರು ಸಹ ಈ ಕಾರ್ಯಕ್ರಮಕ್ಕೆ ತಮ್ಮ ವಿಚಾರಗಳನ್ನು ಕಳಿಸಬಹುದು ಈ ಪೈಕಿ ಆಯ್ದ ವಿಚಾರಗಳನ್ನು ಪ್ರಧಾನಮಂತ್ರಿಯವರು ತಮ್ಮ ಭಾಷಣದ ವೇಳೆ ಪ್ರಸ್ತಾಪಿಸುತ್ತಾರೆ

ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಸಾಂಕ್ರಾಮಿಕ ರೋಗಗಳ ವಿಭಾಗದ ಮಾಜಿ ಮುಖ್ಯಸ್ಥರಾದ ಡಾ ರಮಣ್ ಆರ್ ಗಂಗಖೇಡ್ಕರ್ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ

ದೇಹಾರೋಗ್ಯ ರಕ್ಷಣೆಯ ಮಹತ್ವದ ಬಗ್ಗೆ ಜನಜಾಗೃತಿ ಮೂದಿಸುವ ಉದ್ದೇಶದೊಂದಿಗೆ ಈ ದೇಶವ್ಯಾಪಿ ಕ್ರೀಡಾಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ ಐಟಿಬಿಪಿಯ ಯೋಧರು ಮತ್ತು ಅಧಿಕಾರಿಗಳು ಫಿಟ್ ಇಂಡಿಯಾ ಫ್ರೀಡಂ ರನ್ ಆಂದೋಲನದ ಅಂಗವಾಗಿ ಹತ್ತು ಕಿಲೋಮೀಟರ್ ಪಾದಯಾತ್ರೆ ಆರಂಭಿಸಿದ್ದಾರೆ

ವಯಸ್ಪಿನ ನಿರ್ಬಂಧವಿಲ್ಲದೇ ದೇಶದ ಯಾವುದೇ ಸ್ಥಳಗಳಲ್ಲಿ ತಮ್ಮ ಅನುಕೂಲದ ವೇಳೆ ಮತ್ತು ವೇಗದಲ್ಲಿ ನದಿಗೆ ಅಥವಾ ನಿಧಾನಗತಿಯ ಓಟದೊಂದಿಗೆ ಸಾರ್ವಜನಿಕರು ಅಭಿಯಾನಕ್ಕೆ ಕೈಜೋದಿಸಬಹುದು ಫಿಟ್ ಇಂಡಿಯಾ ಜಾಲತಾಣದಲ್ಲಿ ವಿವರಗಳು ಲಭ್ಯವಿರುತ್ತದೆ ಇಸ್ರೇಲ್ ಮತ್ತು ಸಂಯುಕ್ತ ಅರಬ್ ರಾಷ್ಟ್ಗಳ ಒಕ್ಕೂ ಟ ಯುಎಇ ಮಹತ್ವದ ಬೆಳವಣಿಗೆಯೊಂದರಲ್ಲಿ ತಮ್ಮ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಸಹಜಗೊಳಿಸುವ ಒಪ್ಪಂದಕ್ಕೆ ಪೂರ್ವಭಾವಿಯಾಗಿ ಪರಸ್ಸರ ನೇರ ದೂರವಾಣಿ ಸೇವೆಗಳನ್ನು ಆರಂಭಿಸಿವೆ ಈ ಐತಿಹಾಸಿಕ ಶಾಂತಿ ಪ್ರಕ್ರಿಯೆಯ ಆರಂಭಕ್ಸೆ ಈ ದೇಶಗಳ ವಿದೇಶ ಸಚಿವರು ದೂರವಾಣಿ ಕರೆಯ ಮೂಲಕ ಶುಭಾಷಯ ವಿನಿಮಯ ಮಾದಿಕೊಂಡರು ಎಂದು ಯುಎಇ ಅಧಿಕಾರಿಗಳು ತಿಳಿಸಿದ್ದಾರೆ